ಸಹೋದರತ್ವ ಸಂಕೇತವಾದ ರಕ್ಷಾಬಂಧನ್ ದೇಶಾದ್ಯಂತ ಇಂದು ಆಚರಣೆ

ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೆಂಪು ಕೋಟೆಗೆ ಪ್ರಧಾನಿ ಅವರನ್ನು ಬರಮಾಡಿಕೊಂಡರು ಸೇನಾಪಡೆ ಸೇರಿದಂತೆ ವಿವಿಧ ಭದ್ರತಾಪಡೆಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು ಇದಕ್ಕೂ ಮುನ್ನ ರಾಜ್ಫಾಟ್ನಲ್ಲಿನ ಮಹಾತ್ಮಾ ಗಾಂಧಿ ಸ್ವಾರಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಪುಪ್ಪ ನಮನ ಸಲ್ಲಿಸಿದರು

ಇದೀಗ ಒಂದು ರಾಷ್ಟ ಒಂದು ಸಂವಿಧಾನ ಪರಿಕಲ್ಲನೆ ಸಾಕಾರಗೊಂಡಿದೆ ಎಂದರು ಮುಸ್ಲಿಂ ಮಹಿಳೆಯರಿಗೆ ಸಾಮಾಜಿಕ ನ್ಯಾಯ ಒದಗಿಸುವ ತ್ರಿವಳಿ ತಲಾಖ್ ನಿಷೇಧ ಕಾನೂನು ಕುರಿತು ರಾಜಕಾರಣ ಮಾಡಬಾರದು ಎಂದು ಪ್ರಧಾನಿ ತಿಳಿಸಿದರು

ಇದರಿಂದ ಯುವಜನರಿಗೆ ಭಾರಿ ಉದ್ಲೋಗವಕಾಶ ಸ್ಪಷ್ಲಿಯಾಗಲಿದೆ ರಸ್ತೆ ಸಂಪರ್ಕ ಬಲಗೊಳ್ಳಲಿದ್ದು ನೂತನ ಬಂದರುಗಳ ನಿರ್ಮಾಣವಾಗಲಿದೆ ಎಂದು ಪ್ರಧಾನಿ ತಿಳಿಸಿದರು

ಡಿಜೆಟಲ್ ಪಣ ಪಾವತಿಗೆ ಉತ್ತೇಜನ ನೀಡಲಾಗುತ್ತಿದ್ದು ಭಾರತದ ರುಪೆ ಕಾರ್ಡ್ ವಿದೇಶಗಳಲ್ಲೂ ಬಳಕೆಯಾಗುತ್ತಿದೆ ಎಂದರು

ಪರಿಸರ ರಕ್ಷಣೆಗಾಗಿ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವಂತೆ ಕರೆ ನೀಡಿದ ಪ್ರಧಾನಿ ಬಟ್ಟೆಯ ಹಾಗೂ ಸೆಣಬಿನ ಬ್ಯಾಗ್ಗಳನ್ನು ಹೆಚ್ಚಾಗಿ ಬಳಸುವಂತೆ ಕರೆ ನೀಡಿದರು ಮಹಾತ್ಮಾ ಗಾಂಧಿ ಸೇರಿದಂತೆ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನವನ್ನು ಸ್ಕರಿಸಿದ ಪ್ರಧಾನಮಂತ್ರಿ ಇಂದಿನ ರಕ್ಷಾ ಬಂಧನ ಹಬ್ಬಕ್ಕೂ ದೇಶದ ಜನತೆಗೆ ಶುಭ ಕೋರಿದರು ದೇಶದ ಹಲವೆಡೆ ಪ್ರವಾಹದಿಂದಾಗಿ ಜನಜೀವನಕ್ಕೆ ತೊಂದರೆಯಾಗಿದ್ದು

ಜಮ್ಮ ಕಾಶ್ಮೀರದಲ್ಲಿ ಇತ್ತೀಚೆಗೆ ಮಾಡಲಾದ ಬದಲಾವಣೆ ಆ ಭಾಗದ ಜನರ ಜೀವನದಲ್ಲಿ ಮಹತ್ತರ ಪರಿವರ್ತನೆ ತರಲಿದೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ

ಮಾಹಿತಿ ಹಕ್ಕು ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಮೀಸಲಾತಿ ತ್ರಿವಳಿ ತಲಾಖ್ ನಿಷೇಧ ಸೇರಿದಂತೆ ಹಲವು ಹಕ್ಕುಗಳು ಆ ಭಾಗದ ಜನರಿಗೆ ದೊರೆಯಲಿದ್ದು ಕಾಶ್ಮೀರ ಪ್ರಗತಿಯತ್ತ ಸಾಗಲಿದೆ ಎಂದರು

ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ದೇಶದ ಜನತೆಗೆ ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡ ಶುಭ ಕೋರಿದ್ದಾರೆ

ಸ್ನಾತಂತ್ರ್ಯ ಪಡೆಯಲು ದೇಶದ ಜನತೆ ಮಾಡಿದ ತ್ನಾಗ ಬಲಿದಾನ ಎಂದೂ ಮರೆಯಲಾಗದು

ಎಸ್ ಯಡಿಯೂರಪ್ಪ ಇಂದು ರಾಷ್ಟ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿದರು ಬಳಿಕ ಭಾಷಣ ಮಾಡಿದ ಮುಖ್ಯಮಂತ್ರಿ ರಾಜ್ಯದಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಜನತೆ ಸಂಕಷ್ಟಕ್ಕೀಡಾಗಿದ್ದು ಸಮಾರೋಪಾದಿಯಲ್ಲಿ ಪರಿಹಾರ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು

ಜೆಲ್ಲಾ ಕೇಂದ್ರಗಳಲ್ಲಿ ಜೆಲ್ಲಾಧಿಕಾರಿಗಳು ರಾಷ್ಟ ಧ್ವಜಾರೋಹಣ ನೆರವೇರಿಸಿದರು

ಈಗ ಪರಿಹಾರ ಕಾರ್ಯಾಚರಣೆಗಳತ್ತ ಗಮನ ಹರಿಸಲಾಗುತ್ತಿದೆ ಹಲವು ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು ಪರಿಹಾರ ಕೇಂದ್ರಗಳಲ್ಲಿ ಆಶ್ರಯ ಪಡೆದಿದ್ದ ಸಂತ್ರಸ್ತರು ತಮ್ಮ ಗ್ರಾಮಗಳಿಗೆ ಹಿಂದಿರುಗುತ್ತಿದ್ದಾರೆ

ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಅಭಿನಂದನ್ ವರ್ತಮಾನ್ ಅವರಿಗೆ ವೀರ ಚಕ್ರ ಘೋಷಿಸಲಾಗಿದೆ

ಸಹೋದರತ್ವದ ಸಂಕೇತವಾದ ರಕ್ಷಾ ಬಂಧನ್ ಹಬ್ಬವನ್ನು ದೇಶಾದ್ವಂತ ಇಂದು ಆಚರಿಸಲಾಗುತ್ತಿದೆ ಹೆಣ್ಣುಮಕ್ಕಳು ತಮ್ನ ಸಹೋದರರ ಕೈಗೆ ರಾಖಿ ಕಟ್ಟ ಶುಭಕೋರುವುದು ಈ ಹಬ್ಬದ ವಿಶೇಷವಾಗಿದೆ ಇದಕ್ಕೆ ಪ್ರತಿಯಾಗಿ ಸಹೋದರರು ತಮ್ಮ ಸೋದರಿಯರಿಗೆ ಕೊಡುಗೆ ನೀಡುವ ಸಂಪ್ರದಾಯವಿದೆ ರಕ್ಷಾಬಂಧನ್ ಅಂಗವಾಗಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಮತ್ತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ದೇಶದ ಜನತೆಗೆ ಶುಭ ಹಾರೈಸಿದ್ದಾರೆ ರಾಷ್ಟಪತಿ ಅವರು ತಮ್ನ ಸಂದೇಶದಲ್ಲಿ ಸೋದರ ಸೋದರಿಯರ ನಡುವೆ ಪ್ರೀತಿ ವಿಶ್ವಾಸದ ಸಂಕೇತವಾದ ಅನನ್ನ ಹಭ್ಗವಾದ ರಕ್ಷಾಬಂಧನ್ ಬಾಂಧವ್ನ ಬೆಸೆಯುತ್ತದೆ ಸಮಾಜದಲ್ಲಿ ಮಹಿಳೆಯರ ಅಭಿವ್ವದ್ಲಿಯನ್ನು ಈ ಹಭ್ಗ ಬಲಪಡಿಸಲಿದೆ ಎಂದು ತಿಳಿಸಿದ್ದಾರೆ

ಮೊದಲ ಪಂದ್ಯ ಮಳೆಯಿಂದಾಗಿ ರದ್ದುಗೊಂಡಿತ್ತು